ಕರ್ನಾಟಕದ ನೂತನ ಮುಖ್ಚಮಂತ್ರಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಪಿ

ಬ್ಲಾಂಕಾಕ್ನಲ್ಲಿ ನಡೆಯುತ್ತಿರುವ ಥಾಯ್ಲೆಂಡ್ ಅಂತಾರಾಷ್ಷೀಯ ಟೂರ್ನಿಯ ಫೈನಲ್ ಪ್ರವೇಶಿಸಿದ ಐವರು ಭಾರತೀಯ ಕುಸ್ತಿಪಟುಗಳು

ಎಸ್ ಯಡಿಯೂರಪ್ಪ ಇಂದು ಸಂಜೆ ರಾಜಭವನದ ಗಾಜಿನ ಮನೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಪ್ರಮಾಣವಚನ ಸ್ನೀಕರಿಸಿದರು ರಾಜ್ಲಪಾಲ ವಜೂಭಾಯಿ ವಾಲಾ ನೂತನ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು ರೈತರ ಸಂಕೇತವನ್ನು ಸೂಚಿಸುವ ಹಸಿರು ತಾಲು ಹೊದಿದ್ದ ಯಡಿಯೂರಪ್ಪ ದೇವರ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು ಶಾಸಕ ಸ್ನಾನಕ್ಕೆ ರಾಜೀನಾಮೆ ನೀಡಿರುವ ರೋಷನ್ ಬೇಗ್ ಕಾಂಗ್ರೆಸ್ನ ಹಿರಿಯ ಮುಖಂಡ ಕೆ ಎನ್ ರಾಜಣ್ಣ ಬಿಜೆಪಿ ಪಕ್ಷದ ಹಿರಿಯ ಮುಖಂಡ ಮಾಜಿ ಮುಖ್ಯಮಂತ್ರಿ ಎಸ್

ಕೃಷ್ಣ ರಾಜ್ಯ ಉಸ್ತುವಾರಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಮುರುಳೀಧರ್ ರಾವ್ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಸೇರಿದಂತೆ ಎಲ್ಲ ಶಾಸಕರು ಸಂಸದರು ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಪಕ್ಷದ ಸಾವಿರಾರು ಕಾರ್ಯಕರ್ತರು ಈ ಸಮಾರಂಭವನ್ನು ಕಣ್ತುಂಬಿಕೊಂಡರು ಪಕ್ಷದ ಕಚೇರಿಯಿಂದ ನೇರವಾಗಿ ರಾಜಭವನಕ್ಕೆ ಯಡಿಯೂರಪ್ಪ ಆಗಮಿಸಿ ಪ್ರಮಾಣವಚನ ಸ್ವೀಕರಿಸಿದರು ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ರಾಜ್ಯಪಾಲ ವಜೂಬಾಯಿ ವಾಲಾ ಅವರನ್ನು ಬೇಟಿಯಾದ ಯಡಿಯೂರಪ್ಪ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು ಈ ಸಂದರ್ಭದಲ್ಲಿ ಸಂಸದ ಬಿ

ಶಾಸಕರಾದ ಗೋವಿಂದ ಕಾರಜೋಳ ರೇಣುಕಾಚಾರ್ಯ ಎಸ್

ವಿಶ್ವನಾಥ್ ಚಂದ್ರಪ್ಪ ಸುನೀಲ್ ಕುಮಾರ್ ಹಾಜರಿದ್ದರು

ಈ ವರ್ಷದ ಆಚರಣೆಯ ಮುಖ್ಯ ಥ್ಯೇಯ ಸ್ಥರಣೆ

ಕಾರ್ಗಿಲ್ ವಿಜಯ ದಿನದ ಅಂಗವಾಗಿ ರಾಷ್ಲಪತಿ ರಾಮನಾಥ್ ಕೋವಿಂದ್ ಅವರು ಜಮ್ನು ಕಾಶ್ನೀರದ ಶ್ರೀನಗರದಲ್ಲಿ ಬಾದಾಮಿಬಾಗ್ನಲ್ಲಿರುವ ಸೇನಾಪಡೆಗಳ ಚಿನಾರ್ ಕೋರ್ ಕೇಂದ್ರಕಾರ್ಯಾಲಯದಲ್ಲಿ ಆಪರೇಷನ್ ವಿಜಯ್ ಕಾರ್ಲಾಚರಣೆಯಲ್ಲಿ ಹುತಾತ್ಸರಾದ ಯೋಧರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು ತಾಯ್ನಾಡಿಗಾಗಿ ಪ್ರಾಣ ತ್ವಾಗ ಮಾಡಿದ ಭಾರತದ ಸೇನೆ ವೀರ ಯೋಧರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದ್ದಾರೆ ಈ ದಿನ ನಮ್ಮ ಯೋಧರ ಶೌರ್ಯ ಸಾಹಸ ಮತ್ತು ಸಮರ್ಪಣಾಭಾವವನ್ನು ನೆನೆಪಿಸುತ್ತದೆ ಎಂದು ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಕಾರ್ಗಿಲ್ ಯುದ್ದ ಸಂದರ್ಭದಲ್ಲಿ ಕಾರ್ಗಿಲ್ಗೆ ಭೇಟಿ ನೀಡುವ ಅವಕಾಶ ತಮಗೆ ಒದಗಿ ಬಂದಿತ್ತು ಮತ್ತು ವೀರಯೋಧರೊಂದಿಗೆ ಐಕಮತ್ತ ಪ್ರದರ್ಶಿಸಲು ಅವಕಾಶವಾಗಿತ್ತು ಎಂದು ಹೇಳಿದ್ದಾರೆ ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಸೇನಾ ಪಡೆಗಳ ಮೂರು ವಿಭಾಗಗಳ ಉಪಮುಖ್ಯಸ್ಥರು ರಾಷ್ಟೀಯ ಯುದ್ದ ಸ್ಮಾರಕಕ್ಕೆ ಪುಷ್ವನಮನ ಸಲ್ಲಿಸಿದರು ಲೋಕಸಭೆಯಲ್ಲೂ ವೀರಯೋಧರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು

ವಿಜಯಜ್ಞೋತಿ ಪನ್ನೊಂದು ಪಟ್ಟಣಗಳು ಹಾಗೂ ನಗರಗಳ ಮುಖಾಂತರ ಡ್ರಾಸ್ ತಲುಪಿದೆ ಡ್ರಾಸ್ನಲ್ಲಿ ವಿಜಯಜ್ಲೋತಿಯನ್ನು ಬರಮಾಡಿಕೊಂಡ ಮೇಜರ್ ಡಿ ಪಿ ಸಿಂಗ್ ನಂತರ ಅದನ್ನು ಪರಮವೀರ ಚಕ್ರ ಪ್ರಶಸ್ತಿ ವಿಜೇತ ಯೋಗೇಂದ್ರ ಯಾದವ್ ಅವರಿಗೆ ನೀಡಿದರು ಆನಂತರ ಜ್ಯೋತಿಯನ್ನು ಸ್ವೀಕರಿಸಿದ ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ಕಾರ್ಗಿಲ್ ಯುದ್ಧ ಸ್ಮಾರಕದಲ್ಲಿ ಪ್ರಜ್ವಲಿಸುತ್ತಿರುವ ಜ್ಯೋತಿಗೆ ಹೊತ್ತಿಸಿದರು ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಉಪರಾಷ್ಟಪತಿ ಎಂ ವೆಂಕಯ್ತನಾಯ್ದು ದೇಶ ರಕ್ಷಣೆಗಾಗಿ ಪ್ರಾಣ ತ್ವಾಗ ಮಾಡಿದ ಭಾರತೀಯ ಸೇನೆಯ ವೀರಯೋಧರಿಗೆ ತಮ್ಮ ಗೌರವ ನಮನ ಸಲ್ಲಿಸಿದ್ದಾರೆ

ದೇತ ರಕ್ಷಣೆಗಾಗಿ ತ್ಯಾಗ ಬಲಿದಾನ ಮಾಡಿದ ವೀರಯೋಧರಿಗೆ ಗೌರವ ಸಲ್ಲಿಸುವುದಾಗಿ ಅವರು ಹೇಳಿದ್ದಾರೆ ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರಿಂದರ್ಸಿಂಗ್ ಇಂದು ಕಾರ್ಗಿಲ್ ಯುದ್ದದ ಹುತಾತ್ಸರಿಗೆ ಗೌರವ ನಮನ ಸಲ್ಲಿಸಿದರು ಚಂಡಿಗಢದಲ್ಲಿರುವ ಬೌಗೇನ್ ವಿಲ್ಲಾದಲ್ಲಿರುವ ಯುದ್ದ ಸ್ಲಾರಕಕ್ಕೆ ಮುಖ್ಯಮಂತ್ರಿ ಪುಪ್ವ ಗುಚ್ವವಿರಿಸಿ ತಮ್ಮ ಗೌರವ ಸಲ್ಲಿಸಿದರು

ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಯೋಧರ ತ್ವಾಗ ಬಲಿದಾನಗಳನ್ನು ಸ್ವರಿಸಿದ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ದೇಶಭಕ್ತಿ ಹಾಗೂ ರಾಷ್ಟೀಯತೆಯ ಜೊತೆಗೆ ದೇಶದ ಸಾರ್ವಭೌಮತ್ವ ಮತ್ತು ಐಕ್ಶತೆಯನ್ನು ಎತ್ತಿ ಹಿಡಿಯಲು ಯುವ ಪೀಳಗೆ ವೀರಯೋಧರ ಆದರ್ಶಗಳನ್ನು ಪಾಲಿಸಬೇಕೆಂದು ಕರೆ ನೀಡಿದರು ಈ ಮಧ್ಯೆ ರಕ್ಷಣಾ ಸೇವೆಗಳ ನಿರ್ದೇಶಕ ಬ್ರಿಗೇಡಿಯರ್ ಸತೀಂದರ್ ಸಿಂಗ್ ರಾಜ್ಡಾದ್ದಂತ ಇಂತಹ ಕಾರ್ಯಕ್ರಮಗಳನ್ನು ಹಮ್ಸಿಕೊಂಡಿರುವುದಕ್ಕೆ ಮುಖ್ಯಮಂತ್ರಿ ಅವರನ್ನು ಅಭಿನಂದಿಸಿದರು

ಕಾರ್ಪೊರೇಟ್ ವಲಯದ ಸಾಮಾಜಿಕ ಜವಾಬ್ದಾರಿ ಬಿಗಿಗೊಳಿಸುವುದು ರಾಷ್ಷೀಯ ಕಂಪನಿ ಕಾನೂನು ನ್ಗಾಯಮಂಡಳಿಯ ಕೆಲವು ಹೊಣೆಗಾರಿಕೆಗಳ ವರ್ಗಾವಣೆ ಮತ್ತು ಕೆಲವು ಅಪರಾಧಗಳನ್ನು ನಾಗರಿಕ ಅಪರಾಧಗಳನ್ನಾಗಿ ವಿಗಂಡಣೆ ಮಾಡುವ ಗುರಿಯನ್ನು ವಿಧೇಯಕ ಹೊಂದಿದೆ

ಈ ಸಂಬಂಧ ಇದಕ್ಕೂ ಮುನ್ನ ಜಾರಿ ಮಾಡಲಾಗಿದ್ದ ಸುಗ್ರಿವಾಜ್ಞೆ ಬದಲಿಗೆ ವಿಧೇಯಕ ಜಾರಿಗೆ ಬರಲಿದೆ

ನಡ್ಡಾ ಇಂದು ಹೇಳಿದ್ದಾರೆ

ಬಡವರು ರೈತರು ಕಾರ್ಮಿಕರು ಮತ್ತು ಸಣ್ಣಪುಟ್ಲ ವರ್ತಕರನ್ನು ಮುಖ್ಲವಾಹಿನಿಗೆ ತರುವುದರ ಜೊತೆಗೆ ನೀರಿನಿಂದ ಚಂದ್ರನವರೆಗೆ ಹಲವಾರು ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ ಕೈಗೊಂಡಿದೆ ಎಂದು ಹೇಳದರು

ಈ ಮನೆಗಳಿಗೆ ಅಡುಗೆ ಅನಿಲ ಸಂಪರ್ಕ ಶೌಚಾಲಯ ಮತ್ತು ಕುಡಿಯುವ ನೀರಿನ ಸೌಲಭ್ಯಗಳು ಇರುತ್ತವೆ ಎಂದು ಹೇಳಿದರು

ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಇರಾನ್ ಈಗಾಗಲೇ ಒಂಭತ್ತು ಸಿಬ್ಬಂದಿಯನ್ನು ಬಿಡುಗಡೆ ಮಾಡಿದ್ದು ಅವರೆಲ್ಲರೂ ಶೀಘ್ರವೇ ಭಾರತಕ್ಕೆ ವಾಪಸ್ತು ಆಗಲಿದ್ದಾರೆ ಎಂದರು ಉಳಿದ ಸಿಭ್ಗಂದಿ ಬಿಡುಗಡೆಗೆ ಇರಾನ್ನಲ್ಲಿರುವ ಭಾರತದ ಮಿಷನ್ ಇರಾನ್ ಅಧಿಕಾರಿಗಳಿಗೆ ಮನವಿ ಮಾಡಿದೆ ಎಂದು ಅವರು ಹೇಳಿದರು

ಜಪಾನ್ ಬ್ಹಾಡ್ಸಿಂಟನ್ ಓಪನ್ ಟೂರ್ನಿಯಲ್ಲಿ ಸತತ ಗೆಲುವುಗಳನ್ನು ದಾಖಲಿಸಿರುವ ಭಾರತದ ಪಿ

ಸಿಂಧು ಮತ್ತು ಬಿ ಸಾಯಿ ಶ್ರಣೀತ್ ತಮ್ಮ ತಮ್ಮ ಪಂದ್ಯಗಳಲ್ಲಿ ಮುನ್ನಡೆದಿದ್ದಾರೆ

ಸಾಯಿ ಶ್ರಣೀತ್ ತಮ್ಮ ಅತ್ಯುತ್ತಮ ಶ್ರದರ್ಶನವನ್ನು ಮುಂದುವರಿಸಿದ್ದು ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ